ರಮೇಶ್ ಕುಮಾರ್ ಸೂಚನೆ ನೀಡಿದ್ದಾರೆ ನಿನ್ನೆ ದಿನವಿಡೀ ಕಲಾಪ ನಡೆದರೂ ವಿಶ್ವಾಸಮತಯಾಚನೆ ಸಾಬೀತು ಮಾಡಲು ಸಾಧ್ಯವಾಗಲಿಲ್ಲ

ವಿಶ್ವಾಸಮತಯಾಚನೆ ಗೊತ್ತುವಳಿ ಕುರಿತು ಸದನದ ಸದಸ್ನರು ಚರ್ಚೆಯಲ್ಲಿ ಭಾಗವಹಿಸಬೇಕಾಗಿದೆ ಹೀಗಾಗಿ ಕಲಾಪವನ್ನು ಮುಂದೂಡಬೇಕೆಂದು ಪಟ್ಟು ಹಿಡಿದರು ಆದರೆ ಪ್ರತಿಪಕ್ಷ ಬಿಜೆಪಿ ವಿಶ್ವಾಸಮತಯಾಚನೆ ಆಗಲೇಬೇಕು ಎಂದು ಆಗ್ರಹಿಸಿತು

ನಂತರ ಮತ್ತೊಮ್ಮೆ ಮಾತನಾಡಿದ ಸಿದ್ದರಾಮಯ್ಲ

ನಂತರ ಮುಖ್ಯಮಂತ್ರಿ ಒಂದು ಗಂಟೆ ಉತ್ತರ ನೀಡಲಿ

ಪ್ರತಿಪಕ್ಷ ಸದಸ್ಯ ಮಾಧುಸ್ವಾಮಿ ಮಾತನಾಡಿ ಇದನ್ನು ನಾವು ಒಪ್ಪಲು ಸಾಧ್ಯವೇ ಇಲ್ಲ ವಿಶ್ವಾಸಮತಯಾಚನೆ ಮಾಡಲೇಬೇಕು ಎಂದು ಪುನರುಚ್ಚರಿಸಿದರು

ಕಾಶ್ಮೀರ ವಿಷಯ ಸೇರಿದಂತೆ ಪಾಕಿಸ್ತಾನದ ಜತೆಗಿನ ಯಾವುದೇ ಸಮಸ್ವೆ ಇದು ದ್ವಿಪಕ್ಷೀಯವೇ ಎಂಬುದು ಭಾರತದ ನಿಲುವಾಗಿದೆ ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ

ಶಿಮ್ಲಾ ಒಪ್ಪಂದ ಮತ್ತು ಲಾಹೋರ್ ನಿರ್ಣಯದ ಮೂಲಕವೇ ಭಾರತ ಪಾಕಿಸ್ತಾನ ನಡುವಿನ ದ್ವಿಪಕ್ಷೀಯ ಸಮಸ್ನೆ ಬಗೆಹರಿಸಬೇಕಾಗಿದೆ ಎಂದು ತಿಳಿಸಿರುವ ರವೀಶ್ ಕುಮಾರ್ ಭಾರತ ಪಾಕ್ ಒಪ್ಪಿದರೆ ಕಾಶ್ನೀರ ವಿಷಯದಲ್ಲಿ ಮಧ್ಚ್ಚಿಕೆ ವಹಿಸಲು ಸಿದ್ದ

ಈ ಅಭೂತಪೂರ್ವ ಸಾಧನೆ ಮಾಡಿದ ಇಸ್ತೋ ವಿಜ್ವಾನಿಗಳ ತಂಡ ಅಭಿನಂದನಾರ್ಹರು ಚಂದ್ರನ ಮೇಲೆ ಐತಿಹಾಸಿಕ ಪ್ರಯಾಣವನ್ನು ದೇಶ ಆರಂಭಿಸಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಡಾ

ಆದರೆ ಉಡಾವಣೆಗೆ ಕೇಲವೇ ನಿಮಿಷಗಳು ಇರುವಾಗ ತಾಂತ್ರಿಕ ದೋಷಗಳು ಕಂಡುಬಂದ ಹಿನ್ನೆಲೆಯಲ್ಲಿ ಉಡಾವಣೆಯನ್ನು ಸ್ಥಗಿತಗೊಳಿಸಲಾಗಿತ್ತು

ವೆಂಕಯ್ಜ ನಾಯ್ಡು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವರು ಅಭಿನಂದಿಸಿದ್ದಾರೆ

ಚಿಟ್ ಫಂಡ್ ಕಂಪನಿಯ ಪಾರ್ಥ ಚಕ್ರವರ್ತಿ ಸೇರಿದಂತೆ ಹಲವರ ವಿರುದ್ದ ಸಿಬಿಐ ಪ್ರಕರಣ ದಾಖಲಿಸಿದೆ

ಮಾಹಿತಿ ಹಕ್ಕು ಕಾಯಿದೆ ವಿಷಯದಲ್ಲಿ ಸಂಪೂರ್ಣ ಪಾರದರ್ಶಕತೆ ಹಾಗೂ ಉತ್ತರದಾಯಿತ್ವಕ್ಕೆ ಒತ್ತು ನೀಡಬೇಕೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರಕಾರ ಬದ್ದವಾಗಿದೆ ಎಂದು ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ತಿಳಿಸಿದ್ಗಾರೆ ಸರಕಾರದ ಎಲ್ಲ ಇಲಾಖೆಗಳ ಮಾಹಿತಿಯನ್ನು ಒದಗಿಸಲು ಸರಕಾರ ಸಿದ್ದವಿದೆ ಎಂದು ಸಚಿವರು ತಿಳಿಸಿದರು ಮಾಹಿತಿ ಹಕ್ಕು ಕಾಯಿದೆಯಡಿ ಅರ್ಜಿಗಳನ್ನು ಸಲ್ಲಿಸುವುದನ್ನು ಕಡಿಮೆ ಮಾಡಲು ಇಲಾಖೆಗಳ ಮಾಹಿತಿಯನ್ನು ಸ್ವಯಂ ಪ್ರೇರಿತವಾಗಿಯೇ ನೀಡಲು ಕ್ರಮಕ್ಟೆಗೊಳ್ಳಲಾಗುವುದು ಎಂದು ಪ್ರಕಾಶ್ ಜಾವಡೇಕರ್ ಟ್ವೀಟರ್ ಮೂಲಕ ಸಂದೇಶ ನೀಡಿದ್ದಾರೆ ಕೆಲವು ವರ್ಗ ಸರಕಾರದ ಮೇಲೆ ಕಮ್ವ ಚುಕ್ಕೆ ಇಡಲು ಪ್ರಯತ್ನ ಮಾಡುತ್ತಿದೆ ಆರ್ಟಿಐ ತಿದ್ದುಪಡಿ ತರಲಾಗಿದ್ದು ಇದರಲ್ಲಿ ಮಾಹಿತಿ ಹಕ್ಕು ಆಯೋಗದ ಸ್ವಾಯತ್ತತೆಯನ್ನು ಕಡಿಮೆಗೊಳಸುವ ಯಾವುದೇ ಪ್ರಯತ್ನ ಮಾಡಿಲ್ಲ ಎಂದು ಸಚಿವ ಪ್ರಕಾಶ್ ಜಾವಡೇಕರ್ ತಿಳಿಸಿದ್ಗಾರೆ

ಭಾರತದ ವಿದೇಶಾಂಗ ವ್ಯವಹಾರ ಸಚಿವ ಎಸ್ ಜೈಶಂಕರ್ ಮತ್ತು ರಷ್ಯಾ ಉಪ ಪ್ರಧಾನಿ ಯೂರಿ ಬೊರಿಸೊವ್ ನವದೆಹಲಿಯಲ್ಲಿ ದ್ವಿಪಕ್ಷೀಯ ಸಹಕಾರ ಸಂಬಂಧ ಕುರಿತು ಚರ್ಚೆ ನಡೆಸಿದರು ನಂತರ ಭಾರತ ರಷ್ಣಾ ವ್ವಾಪಾರ ಆರ್ಥಿಕ ವೈಜ್ಞಾನಿಕ ತಾಂತ್ರಿಕ ಸಾಂಸ್ಕೃತಿಕ ಆಯೋಗದ ಸಮಾವೇಶದ ಅಧ್ಯಕ್ಷತೆ ವಹಿಸಿ ಉಭಯ ನಾಯಕರು ಮಾತನಾಡಿದರು

ಜೈಶಂಕರ್ ಮತ್ತು ಯೂರಿ ಬೊರಿಸೊವ್ ಉಭಯ ನಾಯಕರು ಹಲವಾರು ಒಪ್ಪಂದಗಳಿಗೆ ಸಹಿ ಹಾಕಿದರು

ಯುರೇಷಿಯನ್ ಆರ್ಥಿಕ ಒಕ್ಕೂಟ ಹಾಗೂ ಭಾರತ ಈ ನಿಟ್ಟನಲ್ಲಿ ಕೆಲವು ಯೋಜನೆಗಳನ್ನು ರೂಪಿಸುತ್ತಿದೆ ಎಂದು ನಾಯಕರು ತಿಳಿಸಿದರು ಸಾರಿಗೆ ಕೃಷಿ ತೈಲ ಇಂಧನ ಸೇರಿದಂತೆ ಪ್ರಮುಖ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಸಂಬಂಧ ವೃದ್ಧಿಸಲು ಭಾರತ ಮತ್ತು ರಷ್ಯಾ ಒಪ್ಪಂದ ಮಾಡಿಕೊಂಡಿವೆ ಭಾರತದ ಮಹತ್ವಾಕಾಂಕ್ಷಿ ಗಗನಯಾನ ಅಂತರಿಕ್ಷ ಯೋಜನೆಗಳಿಗೆ ರಷ್ಯಾ ಸಾಥ್ ನೀಡಲಿದೆ ಎಂದು ಯೂರಿ ಬೊರಿಸೊವ್ ತಿಳಿಸಿದರು

ಈ ವರ್ಷದ ಅಂತ್ವದಲ್ಲಿ ಮತ್ತೊಂದು ಸುತ್ತಿನ ನಿಯೋಗ ಮಟ್ಟದ ಮಾತುಕತೆ ನಡೆಸಲು ಭಾರತ ಮತ್ತು ರಷ್ಯಾ ಹಸಿರು ನಿಶಾನೆ ತೋರಿವೆ ಪಾಕಿಸ್ತಾನದ ಮೇಲೆ ವಿಧಿಸಲಾಗಿರುವ ಕೆಲವು ಆರ್ಥಿಕ ದಿಗ್ಲಂಧನವನ್ನು ಸದ್ದಕೆ ಹಿಂಪಡೆಯಲು ಸಾಧ್ವವಿಲ್ಲ ಭಯೋತ್ಪಾದನೆ ಹತ್ತಿಕ್ಕುವಲ್ಲಿ ಪಾಕಿಸ್ತಾನ ಯಶಸ್ವಿಯಾಗಿದೆ ಎಂಬುದು ಬಾತ್ರಿಯಾಗುವವರೆಗೂ ದಿಗ್ದಂಧನ ಹಿಂಪಡೆಯಲು ಸಾಧ್ಯವಿಲ್ಲ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸ್ಪಷ್ಟಪಡಿಸಿದ್ದಾರೆ ಪಾಕ್ ಪ್ರಧಾನಿಯಾದ ಬಳಿಕ ಮೊದಲ ಬಾರಿಗೆ ಇಮ್ರಾನ್ ಖಾನ್ ಶ್ವೇತ ಭವನಕ್ಕೆ ಭೇಟಿ ನೀಡಿ ಡೊನಾಲ್ಡ್ ಟ್ರಂಪ್ ಜೊತೆ ಮಾತುಕತೆ ನಡೆಸಿದರು ಈ ಸಂದರ್ಭದಲ್ಲಿ ಟ್ರಂಪ್ ತಮ್ಮ ಖಡಕ್ ಎಚ್ಚರಿಕೆ ರವಾನಿಸಿದರು

ಆದರೆ ಪಾಕಿಸ್ತಾನ ಎಂದಿಗೂ ಅಮೆರಿಕ ವಿರುದ್ಧವೇ ಹೆಜ್ಜೆ ಇಟ್ಟತ್ತು ಇದನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಟ್ರಂಪ್ ತಿಳಿಸಿದರು ಭಯೋತ್ಪಾದನೆ ವಿರುದ್ದ ಹೋರಾಡುವಲ್ಲಿ ಪಾಕಿಸ್ತಾನ ಸಂಪೂರ್ಣ ವಿಫಲವಾಗಿದೆ ಉಗ್ರರ ಪಾಲಿಗೆ ಪಾಕ್ ಸೂಕ್ತ ತಾಣವಾಗಿದೆ ಆಫ್ರಾನಿಸ್ತಾನದಲ್ಲಿ ಅಮೆರಿಕನ್ನರನ್ನು ಹತ್ಯೆ ಮಾಡಿದ ಉಗ್ರರಿಗೆ ರಕ್ಷಣೆ ನೀಡಿದೆ ಇದನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಟ್ರಂಪ್ ಎಚ್ಚರಿಸಿದರು ಕರ್ನಾಟಕ ಕರಾವಳಿ ಭಾಗದಲ್ಲಿ ಕಳೆದ ಎರಡು ದಿನಗಳಿಂದ ಭಾರೀ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಂಗನವಾಡಿ ಸರಕಾರಿ ಅನುದಾನಿತ ಹಾಗೂ ಬಾಸಗಿಯ ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿ ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್ ಆದೇಶ ಹೊರಡಿಸಿದ್ದಾರೆ ನೀರು ಇರುವ ತಗ್ಗು ಪ್ರದೇಶ ಕೆರೆ ನದಿ ತೀರ ಸಮುದ್ರ ತೀರಕ್ಕೆ ಮಕ್ಕಳು ಹೋಗದಂತೆ ಪಾಲಕರು ಎಚ್ಗರಿಕೆ ವಹಿಸಬೇಕು ಮೀನುಗಾರರು ಕಡ್ನಾಯವಾಗಿ ಮೀನುಗಾರಿಕೆಗೆ ತೆರಳುವಂತಿಲ್ಲ